ಆ ರೀತಿಯ ಉದ್ದೇಶ ಕೇಂದ್ರ ಸರ್ಕಾರಕ್ಕೂ ಇಲ್ಲ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಹೇಳಿದ್ದಾರೆ

ಈಶಾನ್ಯ ರಾಜ್ಯಗಳು ಸೇರಿದಂತೆ ಭಾರತದ ವಿವಿಧ ಭಾಗಗಳಲ್ಲಿ ಪರಡಿದ ವದಂತಿಗಳು ಯಾವುದೂ ಯತಸ್ವಿಯಾಗಿಲ್ಲ ಈಶಾನ್ಯ ರಾಜ್ಯಗಳ ಶ್ರೀಮಂತ ಸಂಸ್ಕತಿ ಇಲ್ಲದೇ ಭಾರತ ಸಂಪೂರ್ಣವಾಗದು ಎಂದು ತಿಳಿಸಿದ್ದಾರೆ

ಐದು ಟ್ರಿಲಿಯನ್ ಆರ್ಥಿಕತೆಯನ್ನು ದೇಶ ಸಾಧಿಸುವ ಕನಸಿಗೆ ಅರುಣಾಚಲ ಪ್ರದೇಶದ ಪಾತ್ರವು ಹಿರಿದು ಎಂದು ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ವಿವಿಧ ಅಭಿವೃದ್ದಿ ಕಾರ್ಯಕ್ರಮಗಳಿಗೆ ಶಿಲಾನ್ಹಾಸ ಮತ್ತು ಕಾರ್ಯಕ್ರಮಗಳನ್ನು ಅಮಿತ್ ಷಾ ಉದ್ಘಾಟಿಸಿದರು

ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿದೇತಾಂಗ ವ್ಯವಹಾರಗಳ ವಕ್ತಾರ ರವೀಶ್ ಕುಮಾರ್ ಕೊರೊನಾ ವೈರಸ್ ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಡಲು ಚೀನಾಕ್ಕೆ ಭಾರತ ಸರ್ಕಾರ ಮಾಡುತ್ತಿರುವ ಸಣ್ಣ ಸಹಾಯ ಎಂದರು ವೈದ್ಯಕೀಯ ಸಾಮಗ್ರಿಗಳನ್ನು ಹೊತ್ತೊಯ್ದ ವಿಮಾನ ವುಹಾನ್ನಿಂದ ಅಲ್ಲಿನ ಭಾರತೀಯರನ್ನು ಕರೆತರಲಿದೆ ಭಾರತಕ್ಕೆ ಬರಲು ಆಸಕ್ತಿ ಇರುವುದು ಅಲ್ಲಿನ ರಾಯಭಾರ ಕಚೇರಿಯನ್ನು ಸಂಪರ್ಕಿಸಬಹುದು ವಿಮಾನದ ಸಾಮರ್ಥ್ಯವನ್ನು ನೋಡಿಕೊಂಡು ಇತರೆ ದೇಶಗಳ ಪ್ರಜೆಗಳಿಗೆ ವ್ಯವಸ್ಥೆ ಮಾಡಿಕೊಡಲು ನಿರ್ಧರಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ

ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಕೊಡಿಸಲಾಗುತ್ತಿದೆ

ಗೃಪ ಸಚಿವ ಅಮಿತ್ ಷಾ ಅವರು ಅರುಣಾಜಲ ಪ್ರದೇಶಕ್ಕೆ ಭೇಟಿ ನೀಡಿರುವುದನ್ನು ಚೀನಾ ಆಕ್ಷೇಪಿಸಿದೆ ಈ ಕುರಿತು ಪ್ರಕಿಕಿಯಿಸಿರುವ ವಿದೇಶಾಂಗ ವ್ಯವಹಾರಗಳ ವಕ್ತಾರರು ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗವಾಗಿದ್ದು ಅಲ್ಲಿಗೆ ಗೃಹಸಚಿವರು ಭೇಟಿ ನೀಡಿರುವುದನ್ನು ಆಕ್ಷೇಪಿಸುವ ಕ್ರಮ ಸರಿಯಲ್ಲ ಎಂದು ತಿಳಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಭೇಟಿಯನ್ನು ಕಾತುರದಿಂದ ಎದುರು ನೋಡುತ್ತಿರುವುದಾಗಿ ವಿದೇಶಾಂಗ ಸಚಿವಾಲಯ ತಿಳಿಸಿದೆ ಡೊನಾಲ್ಡ್ ಟ್ರಂಪ್ ಭಾರತ ಭೇಟಿಯಿಂದಾಗಿ ದ್ವಿಪಕ್ಷೀಯ ಸಂಬಂಧ ಬಲವರ್ಧನೆಗೊಳ್ಳಲು ಸಹಕಾರಿಯಾಗಲಿದೆ

ಭೇಟಿಯ ಸಂದರ್ಭದಲ್ಲಿ ರೋಡ್ ಶೋ ನಡೆಯಲಿದ್ದು ಅಮೆರಿಕ ಅಧ್ಯಕ್ಷರೊಂದಿಗೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಕೂಡ ಪಾಲ್ಗೊಳ್ಳಲಿದ್ದಾರೆ ಅಹ್ಮದಾಬಾದ್ ವಿಮಾನ ನಿಲ್ದಾಣದಿಂದ ಮೊಟೇರಾದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಕ್ರೀಡಾಂಗಣದವರೆಗೂ ರ್ಕಾಲಿ ನಡೆಯಲಿದೆ ಈ ವೇಳೆ ಒಂದು ಲಕ್ಷಕ್ಕೂ ಅಧಿಕ ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ

ಈ ವೇಳೆ ಮಹಾತ್ಮ ಗಾಂಧಿ ಅವರು ಜೀವನ ಕುರಿತ ಘಟನೆಯ ಪ್ರದರ್ಶನ ಕೂಡ ಇರಲಿದೆ

ದೆಪಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿ ಪರ್ಷವರ್ಧನ್ ಶ್ರಿಂಗ್ಲ ಅಮೆರಿಕದ ಅಧ್ಯಕ್ಷರೊಂದಿಗೆ ಆ ದೇಶದ ಉನ್ನತ ಮಟ್ಟದ ನಿಯೋಗವೂ ಸಹ ಭಾರತಕ್ಕೆ ಎರಡು ದಿನಗಳ ಭೇಟಿಗಾಗಿ ಆಗಮಿಸಲಿದೆ ಎಂದು ತಿಳಿಸಿದರು

ಸುಪ್ರೀಂ ಕೋರ್ಟ್ ಆದೇಶದನ್ವಯ ಕಾಯಂ ಕಮೀಷನ್ನಿಂದ ಸೇನೆಯಲ್ಲಿರುವ ಮಹಿಳಾ ಅಧಿಕಾರಿಗಳು ಪ್ರಗತಿ ಸಾಧಿಸಲು ಮತ್ತಷ್ಟು ಸಪಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ ದೆಪಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಭಾರತೀಯ ಸೇನೆ ತನ್ನ ಸೈನಿಕರನ್ನು ಜಾತಿ ಧರ್ಮ ಮತ ಲಿಂಗ ಸಮಾನತೆಯ ಮೇಲೆ ಯಾವತ್ತೂ ನೋಡಿಲ್ಲ ಆ ತಾರತಮ್ಯವನ್ನು ಮಾಡಿಲ್ಲ ಎಂದು ಅವರು ತಿಳಿಸಿದ್ದಾರೆ

ದೆಹಲಿಯಲ್ಲಿ ಆಯೋಜಿಸಿದ್ದ ಅಂತಾರಾಷ್ಷೀಯ ಮಾತ್ಸ ಭಾಷಾ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಮಾತೃ ಭಾಷೆಯನ್ನು ಉತ್ತೇಜಿಸುವುದು ತುಂಬಾ ಅಗತ್ಯವಾಗಿದೆ ಎಂದು ಹೇಳಿದ್ದಾರೆ ಸಂಸ್ಕತಿಯನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಕೊಂಡೊಯ್ತುಲು ಮಾತೃಭಾಷೆ ಅತ್ಯಂತ ಮಹತ್ವದ್ದಾಗಿದೆ ಅದರಲ್ಲೂ ಬುಡಕಟ್ಟು ಭಾಷೆಗಳು ಅಳಿವಿನಂಚಿಗೆ ಹೋಗಿವೆ ಅವುಗಳ ರಕ್ಷಣೆ ಆಗತ್ಯ ಎಂದು ಹೇಳಿದರು ಮಾತ್ಯ ಭಾಷೆಯಲ್ಲಿ ಪ್ರಾಥಮಿಕ ಹಂತದ ಶಿಕ್ಷಣವನ್ನು ನೀಡುವ ಸಂಬಂಧ ನೀತಿನಿರೂಪಕರು ನಿರ್ಧಾರ ಕ್ಲೆಗೊಳ್ಳಬೇಕಿದೆ ಮಾತ್ಸಭಾಷೆಯನ್ನು ಕಡೆಗಣಿಸಿ ಇತರೆ ಯಾವುದೇ ಭಾಷೆಗಳನ್ನು ಕಲಿಯಲು ಅಸಾಧ್ಯ ಎಂದು ಹೇಳಿದರು

ಕಾಶಿ ಮಹಾಕಾಳ ಎಕ್ಸ್ಪ್ರೆಸ್ ರೈಲು ಸೇವೆಯನ್ನು ಭಾರತೀಯ ರೈಲ್ವೆ ಕೇಟರಿಂಗ್ ಮತ್ತು ಪ್ರವಾಸೋದ್ಯಮ ನಿಗಮ ಐಆರ್ಸಿಟಿಸಿ ಇಂದು ಆರಂಭಿಸಿದ್ದು ಮೂರು ಜ್ಯೋತಿರ್ಲಿಂಗಗಳಿಗೆ ಸಂಪರ್ಕ ಕಲ್ಪಿಸಲಿದೆ ಇದು ಮೂರನೇಯ ಖಾಸಗಿ ರೈಲು ಸೇವೆಯಾಗಿದೆ ಇಂದೋರ್ ಬಳಿಯ ಓಂಕಾರೇಶ್ವರ ಉಜ್ಜಯಿನಿಯ ಮಹಾಕಾಳೇಶ್ವರ ವಾರಾಣಸಿಯ ಕಾಶಿ ವಿಶ್ವನಾಥನ ಸಂಪರ್ಕ ಕಲ್ಪಿಸಲಿದೆ ಮೊದಲ ಕಾಶಿ ಮಹಾಕಾಳ ರೈಲು ಇಂದು ಮಧ್ನಾಷ್ನ ಆರಂಭಗೊಂಡಿದ್ದು ಮಹಾಶಿವರಾತ್ರಿ ಅಂಗವಾಗಿ ನಾಳೆ ಬೆಳಗ್ಗೆ ಇಂದೋರ್ ತಲುಪಲಿದೆ ಆ ಬಳಿಕ ಮೊದಲ ರಾತ್ರಿ ಸಂಚಾರ ಮಾಡಿದ ಹಿರಿಮೆಗೂ ಈ ರೈಲು ಪಾತ್ರವಾಗಲಿದೆ

ವೆಲ್ಲಿಂಗ್ನನಲ್ಲಿ ನಾಳೆಯಿಂದ ಟೆಸ್ಟ್ ತಿಕೆಟ್ ಸರಣಿ ಆರಂಭವಾಗುವ ಹಿನ್ನೆಲೆಯಲ್ಲಿ ಮಾತನಾಡಿದ ಅವರು ತವರಿನಲ್ಲಿ ನ್ನೂಜಿಲೆಂಡ್ ತಂಡದ ಆಟಗಾರರು ಲಯ ಕಂಡುಕೊಂಡಿದ್ದಾರೆ ಭಾರತ ತಂಡ ಐಸಿಸಿ ಟೆಸ್ಟ್ ಅಂಕಪಟ್ಲಿಯಲ್ಲಿ ಇತರೆ ತಂಡಗಳಿಗಿಂತ ಮುಂಚೂಣಿಯಲ್ಲಿದೆ ಎಂದು ತಿಳಿಸಿದ್ದಾರೆ ವೆಲ್ಲಿಂಗ್ಸನ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರು ಸುದ್ಲಿಗಾರರೊಂದಿಗೆ ಮಾತನಾಡಿದರು

ದೆಹಲಿಯಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಕಿರಿಯರ ವಿಭಾಗದ ಮಾಜಿ ವಿಶ್ವ ಚಾಂಪಿಯನ್ ನರೂಹಾ ಮತ್ತುಯೂಕಿ ಅವರನ್ನು ಪರಾಭವಗೊಳಿಸಿದರು